ಕಳೆದ ವರ್ಷ ಪೂರ್ಣ ಸದಸ್ಕತ್ವ ಪಡೆದ ನಂತರ ಭಾರತ ಇದೇ ಮೊದಲ ಬಾರಿಗೆ ಎಸ್ ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸಿತ್ತು ಪ್ರಧಾನಿ ಅವರ ಈ ಭೇಟ ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರೊಂದಿಗಿನ ವುಹಾನ್ ಅನೌಪಚಾರಿಕ ಸಭೆಗೆ ವೇಗ ನೀಡಿದೆ ಶನಿವಾರ ಚೀನಾಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಎಸ್ ಸಿಒ ಸಭೆಯ ವೇಳೆ ಕ್ಷಿ ಜಿನ್ ಪಿಂಗ್ ಅವರೊಂದಿಗೆ ಸುದೀರ್ಘ ಒಂದು ಗಂಟೆಗಳ ಕಾಲ ಸಭೆ ನಡೆಸಿ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚಿಸಿದ್ದಾರೆ

ಇದಲ್ಲದೆ ಭಾರತ ಮತ್ತು ಚೀನಾ ಬ್ರಹ್ಮಪುತ್ರ ನದಿಯ ಹೈಡ್ರೋಲಾಚಿಕಲ್ ಡೇಟಾ ಹಂಚಿಕೆಗೂ ಒಪ್ಪಿಗೆ ನೀಡಿವೆ ಇದರ ಜತೆಗೆ ಉಭಯ ರಾಷ್ಟಗಳ ನಡುವೆ ಪ್ರವಾಸೋದ್ದಮ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಜನರ ನಡುವಿನ ಸಂಪರ್ಕ ವೃದ್ದಿಗೆ ಹೊಸ ಯಾಂತ್ರಿಕ ವಿಧಾನಗಳ ಅಳವಡಿಕೆಗೂ ಸಹಮತ ನೀಡಲಾಗಿದೆ ಎಸ್ ಸಿಒ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಸದಸ್ಯ ರಾಷ್ಟಗಳಲ್ಲಿ ಭದ್ರತೆ ಮತ್ತು ಸಂಪರ್ಕಕ್ಕೆ ಹೆಚ್ಚು ಒತ್ತು ನೀಡಬೇಕಾಗಿದೆ ಎಂದಿದ್ದಾರೆ ಸದಸ್ತ ರಾಷ್ಟಗಳ ನಡುವೆ ಸಂಪರ್ಕ ಸಾಧಿಸುವ ಯೋಜನೆಗಳನ್ನು ಭಾರತ ಸ್ವಾಗತಿಸುತ್ತದೆ ಈ ಯೋಜನೆಗಳಿಂದ ರಾಷ್ಟಗಳ ನಡುವೆ ಸುಕ್ಕಿರ ಅಭಿವೃದ್ಧಿ ಸಾಧ್ಯವಾಗಲಿದ್ದು ದೇಶಗಳ ನಡುವೆ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸಿದಂತಾಗುತ್ತದೆ ಭೂಗೋಳದ ಅರ್ಥವನ್ನು ಡಿಜಿಟಲ್ ಬದಲಾಯಿಸುತ್ತಿದೆ ಸದಸ್ಯ ರಾಷ್ಟಗಳ ನಡುವೆ ಹಾಗೂ ನೆರೆಯ ರಾಷ್ಟಗಳ ನಡುವೆ ಸಂಪರ್ಕ ಸಾಧಿಸುವುದು ಭಾರತದ ಆದ್ಯತೆಯಾಗಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಇದಲ್ಲದೆ ಭಯೋತ್ಪಾದನೆ ಪ್ರತ್ಯೇಕತಾವಾದ ಮತ್ತು ಉಗ್ರಗಾಮಿತ್ವದಂತಹ ಚಟುವಟಕೆಗಳನ್ನು ಹತ್ತಿಕ್ಕುವಂತಹ ಅವಶ್ವಕತೆ ಇದೆ ಭಯೋತ್ವಾದನೆ ಚಟುವಟಕೆಗಳಗೆ ಯುವಕರನ್ನು ಬಳಸಿಕೊಳ್ಳುವುದನ್ನು ತಡೆಯಲು ಆಮೂಲಾಗ್ರ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ದೇಶದಲ್ಲೇ ಮೊದಲ ಬಾರಿಗೆ ಪ್ರವಾಹ ಮಾರ್ಗದರ್ಶಿ ವ್ಯವಸ್ಥೆಯ ಬಳಕೆಯ ಸೇವೆಯನ್ನು ಮುಂದಿನ ತಿಂಗಳು ಬಿಡುಗಡೆಗೊಳಿಸಲು ರಾಷ್ಟೀಯ ಹವಾಮಾನ ಏಜೆನ್ಸ್ ಸಿದ್ದತೆ ನಡೆಸುತ್ತಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಪ್ರಧಾನ ನಿರ್ದೇಶಕ ಕೆ

ರಮೇಶ್ ತಿಳಿಸಿದ್ದಾರೆ ಇದಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿನ ವಿಭಿನ್ನ ಮಣ್ಣಿನ ಬಗ್ಗೆಯೂ ಅಧ್ಯಯನ ನಡೆಸಲಾಗಿದೆ ಪ್ರವಾಹ ಎದುರಿಸಲು ಸನ್ನದ್ಧರಾಗಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ರೈತರ ಮಂಡಳಿ ಹಾಗೂ ವಿಪತ್ತು ನಿರ್ವಹಣಾ ಏಜೆನ್ಸಿಗಳಿಗೆ ಈ ಮಾರ್ಗದರ್ಶಿಯನ್ನು ನೀಡಲಾಗುವುದು ಎಂದು ರಮೇಶ್ ಹೇಳಿದ್ದಾರೆ ಒಡಿಶಾದ ಬರ್ಗರ್ನಲ್ಲಿ ಒಂದು ಸಾವಿರ ಕೋಟ ರೂಪಾಯಿ ವೆಚ್ವದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಎಥೆನಾಲ್ ಸ್ಥಾವರಕ್ಕೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಯೋಜನೆ ಆರಂಭಿಸಲು ಅಲ್ಲಿನ ರಾಜ್ಯ ಸರ್ಕಾರ ಸೂಕ್ತ ಸಮಯದಲ್ಲಿ ಭೂಮಿ ಒದಗಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಈ ಯೋಜನೆ ವಿಳಂಬವಾಯಿತು ಎಂದು ತಿಳಿಸಿದ ಅವರು ಈಗ ಸಮಸ್ಯೆ ಬಗೆಹರಿದಿದೆ ಎಂದರು ಈ ಸ್ಟಾವರದಲ್ಲಿ ಎಥನಾಲ್ ಉತ್ಪಾದಿಸಲು ಸಸ್ಕ ಹಾಗೂ ಇತರ ಜೈವಿಕವಸ್ತುಗಳನ್ನು ಬಳಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಕೇಂದ್ರ ಕೃಷಿ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಲವಾರು ಆರೋಗ್ವಕರ ಲಾಭವುಳ್ಳ ಒಂಟೆಯ ಹಾಲಿನ ವಾಣೆಜ್ಞೀಕರಣದ ಅವಶ್ವಕತೆ ಇದೆ ಎಂದಿದ್ದಾರೆ ದೇಶದಲ್ಲಿ ಒಂಟೆಗಳ ಸಂಬ್ಕೆ ಕ್ಷೀಣಿಸುತ್ತಿದೆ ಒಂಟೆಗಳ ಹಾಲು ಮತ್ತು ಹಾಲಿನ ಉತ್ಪಾದನೆಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯಿದೆ ಸರಿಯಾದ ಮಾರುಕಟ್ಟೆಯನ್ನು ಒದಗಿಸುವುದರಿಂದ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ

ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳು ರೈತರು ಹಿಂದುಳಿದ ಹಾಗೂ ಬಡತನ ರೇಖೆಗಿಂತ ಕೆಳಗಿನವವರನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಎಂದಿದ್ದಾರೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ಷೋದಲ್ಲಿ ನಡೆದ ಸಮರ್ಥನೆಗಾಗಿ ಸಂಪರ್ಕ ಕಾರ್ಯಕ್ರಮದಲ್ಲಿ

ಉತ್ತರಾಖಂಡ್ ನ ತೆಟ್ರಿ ಜಿಲ್ಲೆಯಲ್ಲಿ ನಿನ್ನೆ ಬಸ್ ಅಪಘಾತಕ್ಕೀಡಾದ ಪರಿಣಾಮ ಇಬ್ಬರು ಯಾತಾರ್ಥಿಗಳು ಮೃತಪಟ್ಟದ್ದು

ಯಾತ್ರಾರ್ಥಿಗಳೆಲ್ಲರು ಬದ್ರಿನಾಥ್ ದೇವಾಲಯಕ್ಕೆ ತೆರಳುತ್ತಿದ್ದರು ಎಂದು ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ

ಸ್ಥಳದಲ್ಲೇ ಮಹಿಳೆ ಮೃತ್ತಪಟ್ಟರೆ ಮತ್ತೊಬ್ಲರು ಆಸ್ಪತ್ರೆಯಲ್ಲಿ ಚಿಕಿತ್ತೆ ಫಲಕಾರಿಯಾಗದೆ ಸಾವನ್ನಪ್ಪದ್ದಾರೆ ಫಟನೆಯಲ್ಲಿ ಗಾಯಗೊಂಡವರನ್ನು ಶ್ರೀನಗರದ ಬಾಗಿ ಸಮುದಾಯ ಆರೋಗ್ಲ ಕೇಂದ್ರದಲ್ಲಿ ದಾಖಲಿಸಲಾಗಿದೆ ಯಾತ್ರಾರ್ಥಿಗಳ ಬಸ್ ಉತ್ತರಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಸಹಾಬಾಬಾದ್ ನಿಂದ ಬದ್ರಿನಾಥ್ಗೆ ಆಗಮಿಸುತ್ತಿತ್ತು ಎಂದು ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ

ಸುಸ್ಹಿರ ಅಭಿವೃದ್ದಿ ಗುರಿಯ ನವಜಾತಶಿಶು ಮರಣ ಪ್ರಮಾಣ ಇಳಿಕೆಯಲ್ಲಿ ಭಾರತ ಸದ್ದ ಕೆಳಗಿದೆ ಗರ್ಭಿಣಿ ಆರೋಗ್ಲ ಸೇವೆಗಳಿಗೆ ಭಾರತ ಹೆಚ್ಚು ಒತ್ತು ನೀಡುತ್ತಿರುವುದರ ಫಲವಾಗಿ ನವಜಾತ ಶಿಶುಗಳ ಮರಣ ಪ್ರಮಾಣ ಕಡಿಮೆಯಾಗಿದೆ ಎಂದು ಸಂಸ್ವೆಯ ಆಗ್ನೇಯ ಏಷ್ಠಾ ಪ್ರಾದೇಶಕ ನಿರ್ದೇಶಕ ಪೂನಂ ಕೇತ್ರಪಾಲ್ ಸಿಂಗ್ ತಿಳಿಸಿದ್ದಾರೆ

ಜಂಟಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ

ಅಗ್ರಸ್ಥಾನ ಅಲಂಕರಿಸಿದ್ದಾರೆ

ಐತಿಹಾಸಿಕ ಸಾಧನೆ ಕುರಿತು ಪಂದ್ಯ ಬಳಿಕ ಪ್ರತಿಕ್ರಿಯಿಸಿದ ಭಾರತ ತಂಡದನಾಯಕ ಸುನಿಲ್ ಛೆಟ್ರಿ ಮೆಸ್ನಿ ಮತ್ತು ರೊನಾಲ್ಡೊ ಅವರೊಂದಿಗೆ ಹೋಲಿಸುವಪ್ಪು ನಾನು ದೊಡ್ಡವನ್ನಲ್ಲ ಅವರಿಬ್ಬರಿಗೆ ನಾನು ದೊಡ್ಡ ಅಭಿಮಾನಿಯಾಗಿದ್ದೇನೆ ಎಂದಿದ್ದಾರೆ

ಫೈನಲ್ ಪಂದ್ಯದ ಅಂತಿಮ ಕ್ಷಣದಲ್ಲಿ ಗಾಯದ ಸಮಸ್ಯೆ ಎದುರಿಸಿಯೂ ನಡಾಲ್ ಮಿಂಚಿದರು